ನೂತನ ಶಿಕ್ಷಣ ನೀತಿಯಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ತರಲಾಗುವ ಪರಿವರ್ತನಾ ಸುಧಾರಣೆಗಳ ಬಗ್ಗೆ ಬೆಳಕು ಚೆಲ್ಲಲು ಇಂದು ಆಯೋಜಿಸಲಾಗಿರುವ ವರ್ಚುವಲ್ ಸಮ್ಮೇಳನವನ್ನು ಉದ್ಘಾಟಿಸಿ ಪ್ರಧಾನಮಂತ್ರಿ ಮಾತನಾಡಿದರು ಪ್ರಸ್ತುತ ಕಾಲಘಟ್ಷದಲ್ಲಿ ವಿದ್ವಾರ್ಥಿಗಳಿಗೆ ಮಾಹಿತಿ ಕೊರತೆ ಇಲ್ಲ ವಿದ್ವಾರ್ಥಿ ಮತ್ತು ಯುವ ಸಮುದಾಯದಲ್ಲಿ ವಿಮರ್ಶಾತ್ಕಕ ಮತ್ತು ಅನ್ನೇಷಣಾತ್ಕಕ ಸಾಮರ್ಥ್ಲವನ್ನು ಬೆಳೆಸುವತ್ತ ಈಗ ಗಮನಹರಿಸುವ ಅಗತ್ಯವಿದೆ ಎಲ್ಲಿಯವರೆಗೆ ಶಿಕ್ಷಣ ವ್ಲವಸ್ಥೆ ಕಲಿಕೆಯನ್ನು ಉತ್ಸಾಹದಾಯಕವಾಗಿ ಇರಿಸುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣ ವ್ಲವಸ್ಥೆ ಪರಿಪೂರ್ಣ ಎನಿಸಲಾರದು ಎಂದು ಅಭಿಪ್ರಾಯಪಟ್ಟರು

ಈ ಪ್ರಯತ್ನಗಳು ಮತ್ತು ನೀತಿ ಒಳಗೊಂಡಿರುವ ಅಂಶಗಳು ಶಿಕ್ಷಣ ತಜ್ಞರು ಮತ್ತು ಎಲ್ಲ ಆಸಕ್ತರಿಗೆ ಮನವರಿಕೆಯಾಗಬೇಕು ಎನ್ನುವ ಉದ್ದೇಶದಿಂದಲೇ ಇಂದಿನ ಸಮ್ನೇಳನವನ್ನು ಆಯೋಜಿಸಲಾಗಿದೆ ಈ ಪ್ರಯತ್ನ ಸಫಲವಾದರೆ ನೂತನ ನೀತಿಯ ಅನುಷ್ಠಾನವೂ ಸುಗಮವಾಗುತ್ತದೆ ದೇಶಾದ್ಯಂತ ಈಗ ನೂತನ ನೀತಿಯ ಬಗ್ಗೆ ಚರ್ಚೆಯಾಗುತ್ತಿದೆ ವಿಭಿನ್ನ ವಿಚಾರಧಾರೆಗಳ ತಜ್ಜರು ತಮ್ಮ ಅಭಿಪ್ರಾಯಗಳನ್ನು ನೀಡುತ್ತಿದ್ದಾರೆ ಇದು ಆರೋಗ್ಯ ಪೂರ್ಣ ಪ್ರಕ್ರಿಯೆ ಇಂತಹ ಪರಿಶೀಲನೆ ಪರಾಮರ್ಶೆ ವಿಚಾರ ವಿನಿಮಯಗಳು ಹೆಚ್ಚಾದಷ್ಟೂ ದೇಶದ ಶಿಕ್ಷಣ ವ್ಚವಸ್ಥೆಗೆ ಹೆಚ್ಚು ಪ್ರಯೋಜನವಾಗಲಿದೆ ನೂತನ ನೀತಿ ಯಾವುದೇ ರೀತಿಯಲ್ಲಿ ತಾರತಮ್ಯ ಏಕಮಾರ್ಗ ನಿಲುವು ಹೊಂದಿದೆ ಎನ್ನುವ ಟೀಕೆ ಕೇಳಿ ಬರುತ್ತಿಲ್ಲ ಇದು ಸಮಾಧಾನದ ವಿಷಯ ಮತ್ತು ದಶಕಗಳಿಂದ ಶಿಕ್ಷಣ ನೀತಿ ಬದಲಾಗಬೇಕೆನ್ನುವುದು ದೇಶದ ಜನರ ನಿರೀಕ್ಷೆಯಾಗಿತ್ತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಬದಲಾಗುತ್ತಿರುವ ಭಾರತದ ಶಿಕ್ಷಣ ವಲಯ ಯುವ ಜನತೆಗೆ ಸಿಗುವ ಪ್ರಯೋಜನಗಳ ಕುರಿತು ಒತ್ತು ನೀಡಲಿದೆ ಎಂದು ಅವರು ಹೇಳಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಶಿಕ್ಷಣ ಇಲಾಖೆಯ ರಾಜ್ಯ ಸಚಿವ ಸಂಜಯ್ ಧೋತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಷ್ಟೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಥರು ಖ್ಯಾತ ಶಿಕ್ಷಣ ತಜ್ಞರು ವಿಜ್ಞಾನಿಗಳು ಸೇರಿದಂತೆ ಹಲವು ಗಣ್ಣರು ನೂತನ ಶಿಕ್ಷಣ ನೀತಿಯ ನಾನಾ ಅಂಶಗಳ ಕುರಿತು ಮಾತನಾಡಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಕೈಮಗ್ಗ ದಿನಾಚರಣೆ ಅಂಗವಾಗಿ ಈ ರಂಗದಲ್ಲಿ ತೊಡಗಿರುವ ಸಮುದಾಯದ ಕೊಡುಗೆಯನ್ನು ಸ್ಪರಿಸಿದರು ಜವಳಿ ಸಚಿವೆ ಸೃತಿ ಇರಾನಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಆತ್ಮನಿರ್ಭರ ಭಾರತ ಯೋಜನೆಯಡಿ ಕೈಮಗ್ಗ ಕ್ಷೇತ್ರದ ಬೆಳವಣಿಗೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು

ಸಾರ್ವಜನಿಕರಲ್ಲಿ ಕೈಮಗ್ಗ ಉದ್ಯಮದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಕೊಡುಗೆಯನ್ನು ಗುರುತಿಸುವುದು ಇದರ ಉದ್ದೇಶವಾಗಿದೆ ಈ ದಿನದ ಅಂಗವಾಗಿ ಮತ್ತು ಜನರಲ್ಲಿ ಕೈಮಗ್ಗ ನೇಯ್ಗೆ ಕಲೆಯ ಬಗ್ಗೆ ಹೆಮ್ಮೆ ಮೂಡಿಸುವ ಕೆಲಸಕ್ಕಾಗಿ ಸಾಮಾಜಿಕ ಮಾಧ್ಯಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಆತ್ಮ ನಿರ್ಭರ ಭಾರತ್ ಆ್ಕಪ್ ಅನ್ವೇಷಣೆಗೆ ನಡೆಸಲಾಗುತ್ತಿರುವ ಬೃಹತ್ ಹ್ಕಥಾನ್ನಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ಸ್ಪರ್ಧಿಗಳು ಇಂದು ತಮ್ಮ ಅನ್ವೇಷಣೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ

ಮೈ ಗೌ ಇಂಡಿಯಾ ಡಿಜೆಟಲ್ ಇಂಡಿಯಾ ಜಾಲತಾಣಗಳಲ್ಲಿ ನೇರ ಪ್ರಸಾರವಿರುತ್ತದೆ

ಬೇಗನೆ ಕೊಳೆತು ಹೋಗುವ ತರಕಾರಿ ಹಣ್ಣು ಮೀನು ಮಾಂಸ ಮೊದಲಾದ ಉತ್ಪನ್ನಗಳ ಅಂತಾರಾಜ್ಯ ಸಾಗಾಣಿಕೆಗೆಂದೇ ಭಾರತೀಯ ರೈಲು ಈ ವ್ಯವಸ್ಥೆಯನ್ನು ಆರಂಭಿಸಿದೆ

ಆಹಾರಧಾನ್ಯ ಸರಕು ಪೂರೈಕೆಗೆ ನೆರವಾದ ಕೃಷಿ ಹಾಗೂ ರೈಲ್ವೆ ಸಚಿವಾಲಯಗಳ ಲಕ್ಷಾಂತರ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೈತರ ಹಲವು ಸಮಸ್ಥೆಗಳನ್ನು ಬಗೆಹರಿಸಲಾಗುತ್ತಿದ್ದು ಇದರಿಂದ ರೈತರು ಸ್ವಾವಲಂಬಿಗಳಾಗಲಿದ್ದಾರೆ ಸಮೃದ್ಧಿ ಹೊಂದಲಿದ್ದಾರೆ ಎಂದರು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಬಗ್ಗೆ ಕೇಂದ್ರ ಸರ್ಕಾರ ಹೊಂದಿರುವ ಸದುದ್ದೇತವನ್ನು ಈಡೇರಿಸಲು ರೈಲ್ವೆ ಇಲಾಖೆ ಕೈಜೋಡಿಸಲಿದೆ ಈ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಗೆ ಸಹಕರಿಸುವ ಮೂಲಕ ದೇಶದ ಪ್ರಗತಿಯ ಇಂಜಿನ್ ಅನ್ನು ಕಾರ್ಯನಿರ್ವಹಿಸುವುದು ಭಾರತೀಯ ರೈಲ್ವೆಯ ಆಶಯವಾಗಿದೆ ಎಂದು ಹೇಳಿದರು ಇಂದು ಆರಂಭಿಸಿರುವ ಕಿಸಾನ್ ರೈಲು ಸಂಚಾರವನ್ನು ಮುಂಬರುವ ದಿನಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಲಾಗುವುದು ಇದರಿಂದ ಎಲ್ಲ ರಾಜ್ಯಗಳ ಉತ್ಪನ್ನಗಳು ಪರಸ್ಪರ ವಿನಿಮಯಕ್ಕೆ ಸಹಕಾರಿಯಾಗಲಿದೆ ಎಂದು ಸಚಿವ ಪಿಯೂಶ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹಾಗೂ ರೈಲ್ಲೆ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಸರೆನ್ಲೆ ಮೂಲಕ ಈ ರ್ನೆಲಿಗೆ ಪಸಿರು ನಿಶಾನೆ ತೋರಿದರು

ಶೀತಲೀಕೃತ ಬೋಗಿಗಳನ್ನು ಹೊಂದಿರುವ ಕಿಸಾನ್ ರೈಲು ಮೀನು ಮಾಂಸ ಹಾಗೂ ಹಾಲು ಸೇರಿದಂತೆ ಬಹುಬೇಗ ಕೆಡುವ ಪದಾರ್ಥಗಳನ್ನು ಸಾಗಿಸುವ ಮೂಲಕ ತಡೆರಹಿತ ರಾಷ್ಷೀಯ ಶೀತ ಸರಪಳಿ ಪೂರ್ನೆಕೆ ವ್ಯವಸ್ಥೆಗೆ ಇಂಬು ನೀಡಲಿದೆ

ಪ್ರಸ್ತುತ ಹೆಚ್ಚು ಸಂಬ್ಲೆಯಲ್ಲಿ ಕೊರೋನಾ ವೈರಾಣು ಸೋಂಕು ಮಾದರಿಗಳ ತಪಾಸಣೆಯಾಗುತ್ತಿರುವುದರಿಂದ ಮೊದಮೊಲಿಗೆ ಪ್ರಕರಣಗಳ ಸಂಬ್ಲೆ ಹೆಚ್ಚುವುದು ಆದರೆ ದೆಹಲಿಯಲ್ಲಿ ತಪಾಸಣೆ ಹೆಚ್ಚಿಸಿದ್ದರಿಂದಲೇ ಸೋಂಕು ಪ್ರಕರಣಗಳ ಸಂಬ್ಲೆ ಹೆಚ್ಚಾಗಿ ದಾಖಲಾದ ನಂತರ ಇತರ ಅಗತ್ಯ ಕ್ರಮಗಳೊಂದಿಗೆ ಪ್ರಕರಣಗಳ ಸಂಬ್ಲೆಯನ್ನು ಕಡಿಮೆ ಮಾಡಲು ಸಾಧ್ಲವಾಗಿರುವುದನ್ನು ಗಮನಿಸಿದಾಗ ಹೆಚ್ಚು ತಪಾಸಣೆ ನಡೆಸಿ ಅಗತ್ಯ ಕ್ರಮಗಳನ್ನು ಶೀಘ ಕೈಗೊಳ್ಳುವುದೇ ಸಮರ್ಪಕ ಕ್ರಮವಾಗಲಿದೆ ಎಂದು ಸಚಿವಾಲಯ ವಿವರಿಸಿದೆ